ಿ ಬೆಂಗಳೂರಿನಲ್ಲಿ ಕ್ರೀಡಾ ವಿಶ್ವ ವಿದ್ಯಾಲಯ ಆರಂಭಿಸಲು ಚಿಂತನೆ ಕ್ರೀಡೆ ಮತ್ತು ಯುವ ಸಬಲೀಕರಣ ಖಾತೆ ಸಚಿವ ರಹೀಂಖಾನ್ ಹೇಳಿಕೆ ವಾರ್ತೆಗಳ ವಿವರ ನಾಳೆ ವಿಧಾನಮಂಡಲದ ಜಂಟ ಅಧಿವೇಶನವನ್ನು ಉದ್ವೇಶಿಸಿ ಭಾಷಣ ಮಾಡುವಂತೆ ಕಾನೂನು ಸಚಿವರಾಗಿ ರಾಜ್ಞಪಾಲರನ್ನು ಆಹ್ವಾನಿಸಿರುವುದಾಗಿ ಉಪ ಮುಖ್ಖಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ ತಿಳಿಸಿದ್ದಾರೆ

ಜೆಡಿಎಸ್ ಕಾಂಗ್ರೆಸ ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎರಡೂ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯಗಳಲ್ಲ ಎಲ್ಲ ಶಾಸಕರು ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು

ದೇಶಪಾಂಡೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ಕೇಂದ್ರ ವಿಮಾನಯಾನ ಖಾತೆ ಸಚಿವ ಸುರೇತ್ ಪ್ರಭು ಅವರನ್ನು ಭೇಟಿಯಾಗಿ ಉಡಾನ್ ಯೋಜನೆಯಡಿ ರಾಜ್ಲದ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಸೇವೆ ಆರಂಭಿಸುವ ಬಗ್ಗೆ ಚರ್ಚಿಸಿದರು ಉಡಾನ್ ಯೋಜನೆಯಡಿ ಮೂರು ವಿಮಾನ ಸಂಸ್ಥೆಗಳು ಕಲಬುರಗಿ ವಿಮಾನ ನಿಲ್ಲಾಣದಿಂದ ಹಾರಾಟ ನಡೆಸಲು ಮುಂದೆ ಬಂದಿದ್ದು ಇದಕ್ಕೆ ಕೇಂದ್ರ ವಿಮಾನಯಾನ ಸಚಿವಾಲಯದ ಅನುಮತಿ ನೀಡುವಂತೆ ಮನವಿ ಮಾಡಿದರು ಬೆಳಗಾವಿ ವಿಮಾನ ನಿಲ್ದಾಣದಿಂದ ಈಗಾಗಲೇ ಅನೇಕ ವಿಮಾನ ಸಂಸ್ಟೆಗಳು ಸೇವೆ ಪ್ರಾರಂಭಿಸಿದ್ದು ಇನ್ನೂ ಹೆಚ್ಚನ ಸೇವೆಗೆ ವಿಮಾನಯಾನ ಸಚಿವಾಲಯದೊಂದಿಗೆ ಸಭೆಯ ಅವಶ್ವಕತೆ ಇದೆ ಎಂಬ ಅಂಶವನ್ನು ಗಮನಕ್ಕೆ ತರಲಾಯಿತು

ಈ ಬಗ್ಗೆ ರಕ್ಷಣಾ ಸಚಿವಾಲಯದೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ

ಕ್ರೀಡಾ ವಿಶ್ವ ವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಆರಂಭಿಸುವ ಚಿಂತನೆ ನಡೆದಿದ್ದು ಈ ಬಗ್ಗೆ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಕ್ರೀಡಾಂಗಣಗಳನ್ನು ರಾಜಕೀಯ ಸಭೆ ಪ್ರದರ್ಶನಗಳು ಮತ್ತು ಇತರ ಕಾರ್ಯಗಳಿಗೆ ನೀಡದಿರುವ ಬಗ್ಗೆ ಸ್ವಷ್ಟ ನೀತಿ ರೂಪಿಸಿ ಆದೇಶ ಹೊರಡಿಸಲಾಗುವುದು ಎಂದು ಹೇಳಿದರು

ಪಿ ಟಿ ಎಸ್ ಪಿ ಅಥವಾ ಯಾವುದೇ ಕಾಮಗಾರಿಗಳದ್ದರೂ ಪೂರ್ಣಗೊಳಿಸಬೇಕು ಎಂದು ಲೋಕೋಪಯೋಗಿ ಖಾತೆ ಸಚಿವ ಎಚ್

ರೇವಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಾಯಚೂರಿನಲ್ಲಿ ನಿನ್ನ ಬಳ್ಳಾರಿ ವೃತ್ತದ ವಿವಿಧ ಲೆಕ್ಕ ಶೀರ್ಷಿಕೆಯಡಿ ಕೈಗೊಂಡಿರುವ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಕಾರ್ಯನಿರ್ವಾಹಕ ಇಂಜಿನೀಯರ್ಗಳು ಕಾಮಗಾರಿಗಳನ್ನು ಪರಿಶೀಲಿಸಲು ಸ್ವಳಕ್ಕೆ ಧಾವಿಸಬೇಕು ಗುತ್ತಿಗೆದಾರರು ಕಾರ್ಯ ನಿರ್ವಹಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸಿದಲ್ಲಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ನಿರ್ದೇಶನ ನೀಡಿದರು

ಇಂದು ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಜೆಟ್ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಮಹಾತ್ಮಾ ಗಾಂಧಿ ಅವರು ನಂಟು ಹೊಂದಿದ್ದ ಸ್ಥಳಗಳು ಮತ್ತು ಆಶ್ರಮಗಳ ಮೂಲಕ ಹಾದು ಹೋಗಲಿದೆ ಬಾಂಗ್ಲಾ ದೇತ ಹಾಗೂ ಮ್ಯಾನ್ಸಾರ್ ವರೆಗೂ ಈ ರ್ಕಾಲಿ ಸಾಗಲಿದೆ ಎಂದರು ಮಹಾತ್ಸಾ ಗಾಂಧಿಯವರ ಸತ್ಯ ಅಹಿಂಸೆ ಸರ್ವೋದಯದ ಚಿಂತನೆಗಳನ್ನು ಇಡೀ ಜಗತ್ತಿಗೆ ಇನ್ನಷ್ಟು ಪ್ರಚುರ ಪಡಿಸುವುದು ಈ ರ್ಕಾಲಿಯ ಉದ್ದೇಶವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ಗಾಂಧೀಜಿಯವರ ತತ್ವಗಳಾದ ಶಾಂತಿ ತಾಳ್ನೆ ಹಾಗೂ ಸಹಿಷ್ಣುತೆಗಳನ್ನು ನಾವು ಅಳವಡಿಸಿಕೊಂಡಲ್ಲಿ ರಸ್ತೆಯಲ್ಲಿ ಫಟಸಬಹುದಾದ ಅಪಘಾತಗಳನ್ನು ನಿಯಂತ್ರಿಸಬಹುದು ಮಾನಸಿಕ ಅಸ್ವಸ್ತತೆ ಅಪಘಾತಕ್ಕೆ ಕಾರಣ ಗಾಂಧಿಯವರ ತತ್ವಾದರ್ಶಗಳು ಇಂದಿಗೂ ಅನುಕರಣೀಯ ಎಂದರು

ಕೋರಡ್ಡಿ ನಿನ್ನೆ ಚಾಲನೆ ನೀಡಿದರು ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಕಾಲೇಜು ವಿದ್ವಾರ್ಥಿಗಳು ರಸ್ತೆ ಸುರಕ್ಷತೆ ಕುರಿತ ಜಾಗ್ಬತಿ ಜಾಥಾ ನಡೆಸಿದರು ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಅಪಘಾತಗಳನ್ನು ತಡೆಯಲು ಸಾಧ್ಯ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಬಿ

ಕಾವೇರಿ ಅಭಿಪ್ರಾಯಪಟ್ಟದ್ದಾರೆ ಚಾಮರಾಜನಗರದಲ್ಲಿ ನಿನ್ನೆ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಆಯೋಜಿಸಿದ್ದ ರಾಷ್ಷೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮೈಸೂರು ನಗರದ ಸ್ವಚ್ಛಕತೆ ಮತ್ತು ಅಭಿವೃದ್ಧಿಗೆ ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸದಸ್ಯರು ಸಾಕಷ್ಟು ತ್ರಮವಹಿಸುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಅವರ ಕಾರ್ಯ ವೈಖರಿ ಕುರಿತು ಮೆಚ್ಚುಗೆ ವ್ನಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ವಿಕಲಾಂಗಜೇತನರಿಗೆ ದ್ವಿ ಚಕ್ರ ವಾಹನ ವಿತರಿಸಿ ನಂತರ ಮಾತನಾಡಿದ ಅವರು ಪಾಲಿಕೆ ಸದಸ್ಕರು ಸೇರಿದಂತೆ ಎಲ್ಲರೂ ಪಕ್ಷ ಭೇದ ಮರೆತು ನಗರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಲ್ಲರೂ ಒಗ್ಗಟ್ಟನಿಂದ ಕೆಲಸ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದು ಹರ್ಷ ವ್ಯಕ್ತಪಡಿಸಿದರು ವಿಜಯಪುರ ನಗರವನ್ನು ಸ್ವಚ್ಛ ಹಾಗೂ ಸುಂದರವನ್ನಾಗಿಸಲು ಅನೇಕ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಮಹಾನಗರ ಪಾಲಿಕೆಯ ಆಯುಕ್ತ ಡಾಕ್ಷರ್ ಓದ್ರಾಮ್ ಹೇಳಿದ್ದಾರೆ ವಿಜಯಪುರದಲ್ಲಿ ಸ್ವಚ್ಲ ತಾ ಹಿ ಸೇವಾ ಕಾರ್ಯಕ್ರಮಡಿ ತಾವು ಕೈಗೊಂಡ ಕ್ರಮಗಳ ಕುರಿತು ಆಕಾಶವಾಣಿಗೆ ಅವರು ಮಾಹಿತಿ ನೀಡಿದರು

ಿ ಬೆಂಗಳೂರಿನಲ್ಲಿ ಕ್ರೀಡಾ ವಿಕ್ವ ವಿದ್ಯಾಲಯ ಆರಂಭಿಸಲು ಚಿಂತನೆ ಕ್ರೀಡೆ ಮತ್ತು ಯುವ ಸಬಲೀಕರಣ ಖಾತೆ ಸಚಿವ ರಹೀಂಖಾನ್ ಹೇಳಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು